ಇಂದು ಮಾಜಿ ರಾಷ್ಟಪತಿ ಡಾ

ಇದರಿಂದ ಚೇತರಿಕೆಯ ಪಥದಲ್ಲಿರುವ ಜಾಗತಿಕ ಆರ್ಥಿಕತೆಯ ಸ್ವಿರತೆಗೆ ಅನುಕೂಲವಾಗಲಿದೆ ಎಂದು ಅವರು ಹೇಳಿದ್ದಾರೆ ದೆಹಲಿಯಲ್ಲಿಂದು ಭಾರತ ಹಾಗೂ ವಿದೇಶಗಳ ತ್ಯೆಲ ಮತ್ತು ನೈಸರ್ಗಿಕ ಅನಿಲ ವಲಯದ ತಜ್ಞರು ಮತ್ತು ಮುಖ್ಯಸ್ಟರೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿ ಭಾರತಕ್ಕೆ ಪ್ರಸ್ತುತವಾಗಿರುವ ಕೆಲವು ಪ್ರಮುಖ ನೀತಿಗಳತ್ತ ಅವರ ಗಮನ ಸೆಳೆದರು ಹೆಚ್ಚುತ್ತಿರುವ ಕಚ್ಚಾತ್ವೆಲ ದೆಲೆಗಳಂದಾಗಿ ಬಳಕೆದಾರ ದೇಶಗಳು ಗಂಭೀರ ಸಂಪನ್ಮೂಲ ಅಭಾವ ಸೇರಿದಂತೆ ಹಲವಾರು ಅರ್ಥಿಕ ಸವಾಲುಗಳನ್ನು ಎದುರಿಸುತ್ತಿವೆ ಈ ಅಂತರವನ್ನು ತಗ್ಗಿಸಲು ತೈಲ ಉತ್ಪಾದಕ ದೇಶಗಳ ಸಹಕಾರ ಅತ್ಯಂತ ನಿರ್ಣಾಯಕ ಎಂದು ಪ್ರಧಾನಿ ಹೇಳಿದ್ದಾರೆ ಹೆಚ್ಚುವರಿ ಕಚ್ಚಾತೈಲವನ್ನು ಅಭಿವೃದ್ದಿಶೀಲ ದೇಶಗಳ ಇಂಧನವಲಯದ ವಾಣಿಜ್ಯ ಉದ್ದೇಶಕ್ಕೆ ಒದಗಿಸಬೇಕೆಂದು ತ್ವೆಲ ಉತ್ಪಾದಕ ದೇಶಗಳಿಗೆ ಅವರು ಮನವಿ ಮಾಡಿದರು ತಂತ್ರಜ್ಞಾನದ ಬಗ್ಗೆ ಮಾತನಾಡಿದ ಪ್ರಧಾನಿ ನೈಸರ್ಗಿಕ ಅನಿಲ ವಾಣಿಜ್ಯ ಬಳಕೆಗೆ ಸಂಬಂಧಿಸಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ನೆರವು ನೀಡಬೇಕೆಂದು ಮನವಿ ಮಾಡಿದರು ಸ್ಟಳೀಯ ಕರೆನ್ಸಿಗಳಲ್ಲಿ ಪಾವತಿ ವ್ಯವಸ್ಥೆಗೆ ಅನುವು ಮಾಡಿಕೊಟ್ಟರೆ ಬಳಕೆದಾರ ದೇಶಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಶ್ರಧಾನ್ ನೀತಿ ಆಯೋಗ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಜಾಗತಿಕ ಪಿಡುಗಾಗಿರುವ ಇದರ ನಿರ್ಮೂಲನೆಗೆ ಎಲ್ಲಾ ರಾಷ್ಟಗಳು ಒಗ್ಗೂಡುವ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಹ ನಾಯ್ದು ಹೇಳಿದ್ದಾರೆ ಭಯೋತ್ವಾದನೆ ಸಮಸ್ಯೆ ಹತ್ತಿಕ್ಕಲು ವಿಶ್ವಸಂಸ್ಯೆ ಹಾಗೂ ಜಾಗತಿಕ ಸಮುದಾಯ ಸಂಕಲ್ಪ ಹಾಗೂ ಅತಿ ಹೆಚ್ಚಿನ ಶಕ್ತಿಯಿಂದ ಕಾರ್ಯನಿರ್ವಹಿಸಬೇಕಾದ ಸಮಯ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ ನವದೆಹಲಿಯ ನ್ಲಾಪನಲ್ ಡಿಫೆನ್ಸ್ ಕಾಲೇಜಿನಲ್ಲಿ ಶಾಂತಿಯುತ ಹಾಗೂ ಸುರಕ್ಷಿತ ವಿಶ್ವ ನಿರ್ಮಾಣದಲ್ಲಿ ಭಾರತದ ಪಾತ್ರ ಕುರಿತು ಅವರು ಮಾತನಾಡುತ್ತಿದ್ದರು ತೀವ್ರವಾದ ಭಯೋತ್ವಾದನೆ ಕೋಮುವಾದ ಮಹಿಳೆಯರ ವಿರುದ್ದ ಹಿಂಸೆ ಮತ್ತು ಇನ್ನಿತರ ಎಲ್ಲಾ ರೀತಿಯ ಹಿಂಸಾತ್ಜಕ ವರ್ತನೆಗಳನ್ನು ಹತ್ತಿಕ್ಕಲು ಸಂಘಟಿತ ಪ್ರಯತ್ನದ ಅಗತ್ಯವಿದೆ ಎಂದು ಹೇಳಿದರು ಸಮುದಾಯ ಶಿಕ್ಷಣ ಅಂತರ ಧರ್ಮೀಯ ತಿಳುವಳಿಕೆ ಸಾಮಾಜಿಕ ಕಟ್ಟುಪಾಡುಗಳ ಮೌಲ್ವಮಾಪನ ಸೌಹಾರ್ದತೆಗೆ ಪ್ರೋತ್ಸಾಹ ನೀಡಲಿದ್ದು ಶೂನ್ಯ ಸಹಿಮ್ಜುತೆಗೆ ಅನುವು ಮಾಡಕೊಡಲಿದ್ದು ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಅಡಿಪಾಯವಾಗಲಿದೆ ಎಂದು ಉಪರಾಷ್ಟಪತಿ ನುಡಿದರು ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಸುಧಾರಣೆಗೊಂಡಿದೆ ಎಂದು ಮುಖ್ಯಮಂತ್ರಿ ಕಾರ್ಯಾಲಯ ಇಂದು ಮಧ್ಯಾಹ್ನ ಹೇಳಿಕೆಯ ಮೂಲಕ ಮಾಹಿತಿ ನೀಡಿದೆ ಪರಿಕ್ಕರ್ ಅವರು ಬೆಳಗ್ಗೆ ಕುಟುಂಬದ ಸದಸ್ಟರೊಂದಿಗೆ ಮಾತುಕತೆ ನಡೆಸಿದರು ವೈದ್ಯರು ಇನ್ನೂ ಒಂದು ವಾರ ವಿಶ್ರಾಂತಿ ಪಡೆಯುವಂತೆ ಸಲಹೆ ನೀಡಿದ್ದಾರೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನ ಸಂಸ್ಥೆ ಏಮ್ಸ್ನಲ್ಲಿ ಸುಮಾರು ಒಂದು ತಿಂಗಳ ಕಾಲ ವೈದ್ಯಕೀಯ ಚಿಕಿತ್ಲೆಯ ನಂತರ ಭಾನುವಾರ ಮಧ್ಯಾಹ್ನ ಗೋವಾದ ಪಣಜಿ ಸಮೀಪವಿರುವ ತಮ್ಮ ನಿವಾಸಕ್ಕೆ ವಾಪಸ್ಸಾಗಿದ್ದರು

ಅಮೆರಿಕ ಗೋವಾ ಹಾಗೂ ನವದೆಹಲಿಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ದೇಶದ ಎಲ್ಲಾ ಎರಡೂವರೆ ಲಕ್ಷ ಗ್ರಾಮಪಂಚಾಯ್ತಿಗಳನ್ನು ಸಂಪರ್ಕಿಸುವ ಡಿಜೆಟಲ್ ಯೋಜನೆಯಾದ ಭಾರತ್ ನೆಟ್ ಯೋಜನೆಯ ಯಶಸ್ವಿ ಅನುಷ್ಠಾನದಲ್ಲಿ ಭಾರತ್ ಬ್ರಾಂಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಬಿಬಿಎನ್ಎಲ್ ಮಹತ್ವದ ಪಾತ್ರ ವಹಿಸಿದೆ ಎಂದು ಕೇಂದ್ರ ಸಂವಹನ ಖಾತೆಯ ರಾಜ್ಯ ಸಚಿವ ಮನೋಜ್ ಸಿನ್ವಾ ತಿಳಿಸಿದ್ದಾರೆ

ಉಳಿದ ಯೋಜನೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಪೂರ್ಣಗೊಳಿಸುವ ಗುರಿ ಇರಿಸಿಕೊಳ್ಳಲಾಗಿದೆ ಎಂದರು

ಪೆಟ್ರೋಲ್ ಮತ್ತು ಡೀಸೆಲ್ ವೆಚ್ಚ ಏರಿಕೆಯಿಂದಾಗಿ ಆಹಾರ ಪದಾರ್ಥಗಳು ದುಬಾರಿಯಾದುದ್ದು ಪಣದುಬ್ಲರ ಏರಿಕೆಗೆ ಕಾರಣವಾಗಿದೆ

ಪಿ ಜೆ ಅಬ್ದುಲ್ ಕಲಾಂ ಅವರ ಜನ್ನದಿನ ದೇಶಾದ್ಯಂತ ಕಲಾಂ ಅವರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳಲಾಗುತ್ತಿದೆ ರಾಪ್ಪಪತಿ ಭವನದಲ್ಲಿ ರಾಪ್ಪಪತಿ ರಾಮನಾಥ್ ಕೋವಿಂದ್ ಡಾ ಕಲಾಂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಭಾರತದ ಕ್ಷಿಪಣಿ ಜನಕ ಎಂದೇ ಹೆಸರಾಗಿದ್ದ ಡಾ ಕಲಾಂ ಒಬ್ಬ ಅಪ್ರತಿಮ ಶಿಕ್ಷಕರಾಗಿದ್ದರು ಅದ್ದುತ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದರು ಮತ್ತು ದೇಶದ ಅತ್ಯುತ್ತಮ ವಿಜ್ಙಾನಿಯಾಗಿದ್ದರು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಕಲಾಂ ಅವರ ನೆನಪು ಸದಾ ಹಸಿರಾಗಿರುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಟ್ವೀಟ್ ಸಂದೇಶ ನೀಡಿದ್ದಾರೆ

ಕಲಾಂ ಅವರೊಬ್ಬ ಅತ್ಯುತ್ತಮ ಮುನ್ನೋಟ ಹೊಂದಿದ್ದ ವಿಜ್ಞಾನಿಯಾಗಿದ್ದರು ಅವರು ಜನರ ರಾಷ್ಷಪತಿಯಾಗಿದ್ದರು ದೇಶದ ರಕ್ಷಣಾ ಸನ್ನದ್ದತೆಯ ಬಲವರ್ಧನೆಯಲ್ಲಿ ಕಲಾಂ ಅವರ ಪಾತ್ರ ಚಿರಸ್ತರಣೀಯವೆಂದು ಗ್ಬಹ ಸಚಿವ ರಾಜನಾಥ್ಸಿಂಗ್ ಅವರು ತಮ್ಮ ಸಂದೇಶದಲ್ಲಿ ಬಣ್ಣಿಸಿದ್ದಾರೆ

ಅಬ್ದುಲ್ ಕಲಾಂ ದೇಶದ ಸಾವಿರಾರು ಯುವ ಮನಸ್ಸುಗಳಿಗೆ ಅತ್ಯುತ್ತಮ ಕನಸುಗಳನ್ನು ನೀಡಿದ್ದಾರೆ ನಿಸ್ವಾರ್ಥ ಸೇವೆ ಮಾನವೀಯತೆ ಮತ್ತು ಜ್ವಾನಸಂಪತ್ತಿಗೆ ಅಬ್ದುಲ್ ಕಲಾಂ ಅವರು ಸಂಕೇತವಾಗಿದ್ದಾರೆ ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವರಾದ ಕರ್ನಲ್ ರಾಜ್ಲವರ್ಧನ್ ರಾಥೋಡ್ ಸಂದೇಶ ನೀಡಿದ್ದಾರೆ ದೆಹಲಿಯ ತೀನ್ ಮೂರ್ತಿ ಭವನ್ ಆವರಣದಲ್ಲಿಂದು ದೇಶಕ್ಷೆ ಸೇವೆ ಸಲ್ಲಿಸಿರುವ ಎಲ್ಲಾ ಶ್ರಧಾನಮಂತ್ರಿಗಳನ್ನು ಕುರಿತ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಕೇಂದ್ರ ಸಂಸ್ಟ್ತಿ ಖಾತೆ ಸಚಿವ ಮಹೇಶ್ ಶರ್ಮಾ ಮತ್ತು ವಸತಿ ಮತ್ತು ನಗರ ವ್ಹವಹಾರಗಳ ಸಚಿವ ಹರ್ ದೀಪ್ ಸಿಂಗ್ ಮರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇದುವರೆಗೆ ಸೇವೆ ಸಲ್ಲಿಸಿರುವ ಎಲ್ಲಾ ಪ್ರಧಾನಮಂತ್ರಿಗಳ ಜೀವನ ಹಾಗೂ ರಾಪ್ಟ ನಿರ್ಮಾಣಕ್ಕೆ ಅವರುಗಳು ನೀಡಿರುವ ಮಹತ್ವದ ಕೊಡುಗೆಗಳನ್ನು ಈ ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗುವುದು ಉದ್ದೇಶಿತ ವಸ್ತು ಸಂಗ್ರಹಾಲಯದಲ್ಲಿ ಪುನರ್ ಮನನ ಆವರಣ ಸ್ಮರಣ ಸಂಚಿಕೆಗಳ ಮಳಿಗೆ ವಿಚಾರ ಸಂಕೀರ್ಣ ಆಯೋಜಿಸುವ ಸ್ಥಳ ಆಡಿಟೋರಿಯಂ ಒಳಗೊಂಡಿರಲಿದೆ

ಇದನ್ನು ಇನ್ನೊಂದು ವರ್ಷದೊಳಗೆ ನಿರ್ಮಿಸಲಾಗುವುದು ಎಂದು ಹೇಳಿದರು ಆರ್ಥಿಕವಾಗಿ ಸ್ಪಂದನಶೀಲ ಎಲ್ಲರನ್ನೊಳಗೊಂಡ ಶಾಂತಿಯುತ ಭದ್ರತೆಯ ಐಕ್ಯತೆಯ ದೇಶವಾಗಿ ರೂಪುಗೊಳ್ಳಲು ಆಫ್ರಾನಿಸ್ತಾನ ನಡೆಸುತ್ತಿರುವ ಎಲ್ಲಾ ಪ್ರಯತ್ನಗಳಲ್ಲಿ ಸಹಭಾಗಿಯಾಗಲು ಭಾರತ ಬದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ ಚೀನಾದೊಂದಿಗೆ ಜಂಟಿ ಕಾರ್ಯಕ್ರಮದ ಭಾಗವಾಗಿ ಆಫ್ಘಾನಿಸ್ತಾನ್ ರಾಜತಾಂತ್ರಕರಿಗೆ ತರಬೇತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀಡಿರುವ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಈ ವಿಷಯ ತಿಳಿಸಿದ್ದಾರೆ ಭಾರತ ಆಫ್ರಾನಿಸ್ತಾನ ನಿಕಟ ನೆರೆಹೊರೆಯ ದೇಶಗಳಾಗಿದ್ದು ಕಾರ್ಯತಂತ್ರ ಸಹಭಾಗಿಗಳಾಗಿವೆ ಎಂದು ತಿಳಿಸಿದ್ದಾರೆ ಆಫ್ಘಾನಿಸ್ತಾನದ ಜನತೆ ಹಾಗೂ ಅಲ್ಲಿನ ಸರ್ಕಾರದ ಆದ್ಯತೆಗಳ ಮೇಲೆ ಅಭಿವೃದ್ಧಿ ಸಹಭಾಗಿತ್ವ ಹಾಗೂ ಬಹುಮುಖ ದ್ವಿಪಕ್ಷೀಯ ಸಹಕಾರವನ್ನು ಭಾರತ ಬೆಂಬಲಿಸಲಿದೆ ಎಂದು ಹೇಳಿದರು ಹಲವು ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಂತರ್ಜಾಲ ಆಧರಿತ ಮೊಬೈಲ್ ಆ್ಯಪ್ ಸಿ ವಿಜೆಲ್ ಎನ್ನುವ ವಿನೂತನ ವ್ಯವಸ್ಥೆಯನ್ನು ಭಾರತ ಚುನಾವಣಾ ಆಯೋಗ ಪರಿಚಯಿಸಲಿದೆ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರಾಯೋಗಿಕವಾಗಿ ಈ ನೂತನ ವ್ಯವಸ್ಥೆಯನ್ನು ಆರಂಭಿಸಲಾಗುತ್ತಿದ್ದು ಚುನಾವಣೆ ಘೋಷಣೆಯಾದ ನಂತರ ನೀತಿಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಬಗ್ಗೆ ಈ ಆ್ಯಪ್ಗೆ ಜನಸಾಮಾನ್ಯರು ಚಿತ್ರಸಹಿತ ದೂರು ನೀಡಲು ಅವಕಾಶವಾಗಲಿದೆ ಇದರಿಂದ ಮುಕ್ತ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ಪ್ರಕ್ರಿಯೆಗಳ ಖಾತರಿಯಾಗಲಿದೆ ಎಂದು ಛತ್ತೀಸ್ಫಡದ ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹು ತಿಳಿಸಿದ್ದಾರೆ ಈ ಆ್ಯಪ್ ಮೂಲಕ ನಾಗರಿಕರು ಸಲ್ಲಿಸುವ ದೂರುಗಳಿಗೆ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ತಕ್ಷಣ ಸ್ವಂದಿಸಲಿದ್ದಾರೆ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ಮಾದರಿ ನೀತಿಸಂಹಿತೆ ಜಾರಿಯಲ್ಲಿರುವ ಅವಧಿಗೆ ಸೀಮಿತವಾಗಿ ಮಾತ್ರ ಈ ಆ್ಟಪ್ ಕಾರ್ಯನಿರ್ವಹಿಸಲಿದೆ ಅರ್ಜೆಂಟೀನಾದ ಬ್ಲೂನಸ್ ಐರಿಸ್ನಲ್ಲಿ ನಡೆದಿರುವ ಯುವ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಹಾಕಿ ವಿಭಾಗದ ಫೈನಲ್ಸ್ನಲ್ಲಿ ದೇಶದ ಮಹಿಳೆಯರು ಮತ್ತು ಪುರುಷರ ತಂಡಗಳೆರಡೂ ಚಿನ್ನದ ಪದಕವನ್ನು ಗೆಲ್ಲುವಲ್ಲಿ ವಿಫಲವಾಗಿವೆ

ದೇಶದ ಎರಡೂ ತಂಡಗಳು ಬೆಳ್ಳಪದಕಕ್ಕೆ ತೃಪ್ತಿಪಡದೇಕಾಯಿತು

ಪೃಥ್ವೀ ಷಾ ಹಾಗೂ ರಿಷಬ್ ಪಂತ್ ಸಹ ರ್ಡಾಂಕಿಂಗ್ನಲ್ಲಿ ಸ್ವಾನ ಉತ್ತಮಪಡಿಸಿಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ದ ನಡೆಯುತ್ತಿರುವ ಸರಣಿಯ ನಂತರ ಐಸಿಸಿ ರ್ಲಾಂಕಿಂಗ್ ಪ್ರಕಟಿಸಲಾಗಿದೆ